ಜಾರ್ಖಂಡ್ ನ ರಾಂಚಿಯಲ್ಲಿಂದು ಆಯುಷ್ನಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ನ ಯೋಜನೆಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಾಲನೆ

ಈ ಯೋಜನೆಯಲ್ಲಿ ಫಲಾನುಭವಿಗಳು ನಗದು ರಹಿತ ಹಾಗೂ ಕಾಗದ ರಹಿತ ಸೇವೆಯನ್ನು ಪಡೆಯಬಹುದಾಗಿದೆ

ಈ ಯೋಜನೆಯಡಿಯಲ್ಲಿ ದೇಶದೆಲ್ಲೆಡೆ ಸೌಲಭ್ಯ ಒದಗಿಸುವ ಕೇಂದ್ರಗಳಲ್ಲಿ ಫಲಾನುಭವಿಗಳಿಗೆ ಅವಕಾಶಗಳಿವೆ

ಇದೇ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಚೈಬಾಸ ಹಾಗೂ ಕೊಂಡೆರ್ಮಾದಲ್ಲಿ ವೈದ್ಯಕೀಯ ಕಾಲೇಜುಗಳಿಗೆ ಅಡಿಗಲ್ಲು ಹಾಕಲಿದ್ದಾರೆ

ಗುವಾಪಟಿಯಲ್ಲಿ ಇಂದು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಉದ್ವಾಟಿಸಲಿದ್ದಾರೆ ರೈಲ್ವೆ ಕೇಂದ್ರ ರಾಜ್ಯ ಸಚಿವ ರಾಜೆನ್ ಗೋಹೈನ್ ಮತ್ತು ರಾಜ್ಯ ಆರೋಗ್ಯ ಸಚಿವ ಹಿಮಂತ್ರ ಬಿಸ್ವಾ ಶರ್ಮಾ ಸಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆರೋಗ್ಯ ಯೋಜನೆ ಕುರಿತು ಟ್ವೀಟ್ ಮಾಡಿರುವ ಸೋನಾವಲ್ ಬಡವರ ಪಣಕಾಸು ವೆಚ್ವವನ್ನು ತ್ಗಿಸುವ ಜತೆಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದಿದ್ದಾರೆ

ವಡೋದರದಲ್ಲಿ ನಿನ್ನೆ ಬಿಜೆಖಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಜಮ್ಮು ಮತ್ತು ಕಾಶ್ಮೀರದ ಜನತೆಯೊಂದಿಗೆ ಸಮಾಲೋಚನೆ ನಡೆಸಲು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಈ ಚುನಾವಣೆ ಅವಕಾಶ ಕಲ್ಪಿಸಿದೆ ಎಂದಿದ್ದಾರೆ

ವಿಶೇಷ ಅಂದರೆ ಅಂದೇ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಜನ್ನದಿನ ಸಹ ಆಗಿದೆ ಯಾಕ್ರೆಯ ವೇಳೆ ಪ್ರತಿ ಹಳ್ಳಿಗಳಲ್ಲಿ ಸರ್ದಾರ್ ಕುರಿತ ಚಲನಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ

ಭಕ್ತಾಧಿಗಳು ತಮ್ಮ ನೆಜ್ಜಿನ ದೇವ ಗಣೇಶ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಲು ಎಲ್ಲಾ ಸಿದ್ದತೆ ಕೈಗೊಂಡಿದ್ದಾರೆ ಪ್ರತಿ ವರ್ಷವು ಈ ಸಮಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಪಬ್ಲವನ್ನು ಆಚರಿಸಲಾಗುತ್ತದೆ ಅದರಲ್ಲೂ ಮುಂಬೈ ಪುಣೆಯ ಠಾಣೆ ಜಿಲ್ಲೆ ಮತ್ತು ಮಹಾರಾಷ್ಷದ ಇತರ ಭಾಗಗಳಲ್ಲಿ ಇದರ ಸಂಭ್ರಮ ಹೆಚ್ಚಾಗಿರುತ್ತದೆ

ಒೀಗಾಗಿ ಪ್ರಮುಖ ರಸ್ತೆಗಳಲ್ಲಿ ಜನದಟ್ಷಣೆ ನಿಯಂತ್ರಿಸಲು ಮುಂಜಾಗ್ರತ ಕ್ರಮ ಕೈಗೊಳ್ಳಲಾಗಿದೆ

ಜತೆಗೆ ಸಿಸಿಟಿವಿಯು ಪ್ರಮುಖ ಸ್ಟಳಗಳ ಮೇಲೆ ನಿಗಾ ಇಟ್ಸಿದೆ

ಅಧ್ಯಕ್ಷ ಅಬ್ಬುಲ್ಲಾ ಯಮೀನ್ ನೇರ ಸ್ಪರ್ಧೆ ಒಡ್ಡಿದರೆ ಮೈತ್ರಿ ವಿರೋಧ ಪಕ್ಷದ ಜಂಟಿ ಅಭ್ಯರ್ಥಿ ಇಬ್ರಾಹಿಂ ಮೊಹಮ್ದದ್ ಸೊಲಿಹ್ ಪ್ರಬಲ ಪ್ರತಿಸ್ವರ್ಧಿಯಾಗಿದ್ದಾರೆ

ಅಧ್ಯಕ್ಷರ ಚುನಾವಣಾ ಫಲಿತಾಂಶ ನಾಳೆ ಅಧಿಕ್ಷತವಾಗಿ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ ಅಧ್ಯಕ್ಷ ಯಮೀನ್ ದೇಶದ ಅರ್ಥಿಕ ಅಭಿವ್ಬದ್ದಿಗೆ ಕೈಗೊಂಡ ಕ್ರಮಗಳಿಂದ ತಾವು ಪುನರಾಯ್ಕೆಯಾಗುವ ನಿರೀಕ್ಷೆ ಹೊಂದಿದ್ದೇವೆ ಎಂದಿದ್ದಾರೆ ಅಭಿವ್ನದ್ಲಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಉತ್ತರ ಪ್ರದೇತ ಮುಖ್ಯಮಂತ್ರಿ ಯೋಗಿ ಆದಿತ್ಯ ನಾಥ್ ಹೇಳಿದ್ದಾರೆ ಜತೆಗೆ ಗುಣಮಟ್ಟ ಕಾಯ್ಲುಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ

ಗೋರಖ್ ಪುರದಲ್ಲಿರುವ ಎಐಐಎಂಅಸ್ ನಲ್ಲಿ ಮುಂದಿನ ಜನವರಿ ಫೆಬ್ರವರಿ ವೇಳೆಗ ಹೊರ ರೋಗಿಗಳ ವಿಭಾಗವನ್ನು ತೆರೆಯಲಾಗುವುದು ಎಂದು ಯೋಗಿ ಆದಿತ್ಯನಾಥ್ ಮಾಹಿತಿ ನೀಡಿದ್ದಾರೆ

ಶುಕ್ರವಾರ ಮೊದಲೆರಡು ಸೂಪರ್ ಪೋರ್ ಪಂದ್ಯಗಳು ನಡೆದಿವೆ